ಈ ಕಟ್ಟಡ ಭಾರತ ಆರ್ಥಿಕವಾಗಿ ಬೆಳೆಯುತ್ತಿದೆ ಎಂಬುದರ ಸಂಕೇತ ಮಾತ್ರವಲ್ಲ ಆಡಳಿತದಲ್ಲಿ ತಂತ್ರಜ್ಞಾನ ಬಳಕೆಯ ಪ್ರತೀಕವೂ ಹೌದು ಈ ಕಟ್ಟಡದಲ್ಲಿ ಆಧುನಿಕ ತಂತ್ರಜ್ಞಾನದೊಂದಿಗೆ ವಾಸ್ತುತಿಲ್ಲಕ್ಕೂ ಆದ್ದತೆ ನೀಡಲಾಗಿದೆ ಇದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಸಂಪೂರ್ಣ ಕಾಗದರಹಿತ ಕಚೇರಿಯೂ ಆಗಲಿದೆ ಸ್ಮಾರ್ಟ್ ಪ್ರವೇಶ ನಿಯಂತ್ರಣ ವೀಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಸಂಪೂರ್ಣ ಜಾಲಬಂಧ ಸೌಲಭ್ಯಗಳನ್ನು ಹೊಂದಿರುತ್ತದೆ ಈ ಪಸಿರು ಕಟ್ಟಡ ನಿರ್ಮಾಣ ಮಾಡುವಾಗ ಪರಿಸರ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿ ಕನಿಷ್ನ ಪ್ರಮಾಣದಲ್ಲಿ ಮರಗಳನ್ನು ಕಡಿಯಲು ನಿರ್ಧರಿಸಲಾಗಿದೆ

ವೋಹ್ರಾ ಶ್ರೀನಗರದಲ್ಲಿ ಸರ್ವ ಪಕ್ಷ ಸಭೆ ಕರೆದಿದ್ಲಾರೆ ಈ ಸಭೆಗೆ ಎಲ್ಲಾ ರಾಷ್ಟೀಯ ಪಕ್ಷಗಳ ರಾಜ್ಞ ಫಟಕದ ಮುಖ್ಯಸ್ವರು ಸೇರಿದಂತೆ ಎಲ್ಲಾ ಪಕ್ಷಗಳ ವರಿಷ್ಠರನ್ನು ಆಹ್ವಾನಿಸಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಜಮ್ನು ಕಾಶ್ಮೀರದ ಪಿಡಿಪಿ ಬಿಜೆಪಿ ಮೈತ್ರಿ ಕೂಟ ಸರ್ಕಾರದಿಂದ ಬಿಜೆಪಿ ಹೊರ ಬಂದ ಬಳಿಕ ಬುಧವಾರ ರಾಜ್ಯದಲ್ಲಿ ರಾಜ್ಯಪಾಲರ ಆಡಳಿತವನ್ನು ಹೇರಲಾಗಿದೆ ರಾಷ್ಟೀಯ ಹಿತಾಸಕ್ತಿ ಮತ್ತು ರಾಜ್ಯದಲ್ಲಿ ಉಂಟಾಗಿರುವ ಭದ್ರತಾ ವ್ಯವಸ್ಥೆಯಲ್ಲಿನ ಲೋಪಗಳ ಕಾರಣದಿಂದ ಮೈತ್ರಿಕೂಟದಿಂದ ಹೊರಬರುತ್ತಿರುವುದಾಗಿ ಬಿಜೆಪಿ ಮೂರು ವರ್ಷಗಳ ಮೈತ್ರಿಯನ್ನು ಕಡಿದುಕೊಂಡಿತ್ತು ರಾಜ್ಯಪಾಲರ ಆಡಳಿತವನ್ನು ಹಿಂಪಡೆಯುವವರೆಗೆ ಅಲ್ಲಿನ ಶಾಸನ ಸಭೆಯನ್ನು ರಾಜ್ಯಪಾಲರು ಅಮಾನತಿನಲ್ಲಿಟ್ಟು ಅಧಿಸೂಚನೆ ಹೊರಡಿಸಿದ್ದಾರೆ

ಒತ್ತೆಯಾಳಾಗಿ ಇಟ್ಸುಕೊಳ್ಳುವುದು ಅಥವಾ ಉಗ್ರರು ಕೆಲವು ಕಟ್ಟಡಗಳಲ್ಲಿ ಅಡಗಿಕೊಳ್ಳುವುದು ಮುಂತಾದ ವಿಶೇಷ ಸಂದರ್ಭಗಳನ್ನು ಎದುರಿಸಲು ಎನ್ಎಸ್ಜಿ ಕಮಾಂಡೊಗಳನ್ನು ನಿಯೋಜಿಸಲಾಗುವುದು ಎಂದು ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಗ್ವಹ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ

ಎನ್ಎಸ್ಜಿಯ ಪರಿಣಾಮಕಾರಿ ವಿಭಾಗವಾದ ಮತ್ತು ಉಗ್ರರು ಒತ್ತೆಯಾಳುಗಳನ್ನು ಇಟ್ಟುಕೊಂಡ ಸಂದರ್ಭದಲ್ಲಿ ಕಾರ್ಯಾಚರಿಸುವ ಎಚ್ಐಟಿ ಕಮಾಂಡೋಗಳು ಈ ತಂಡದಲ್ಲಿದ್ದಾರೆ

ವೆಂಕಯ್ಯ ನಾಯ್ಡ ಕರೆ ನೀಡಿದ್ದಾರೆ ನಾಗರಿಕರು ಕೂಡ ಯೋಜನೆಗಳ ರಚನೆ ಮತ್ತು ಜಾರಿಯಲ್ಲಿ ಭಾಗವಹಿಸಬೇಕು ಮತ್ತು ಸರ್ಕಾರಿ ಸೌಲಭ್ಯ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದು ಹೇಳಿದ್ದಾರೆ ಮಣೆ ಮಹಾನಗರ ಪಾಲಿಕೆಯ ಹೊಸ ಕಟ್ಟಡ ಉದ್ವಾಟಿಸಿ ಮಾತನಾಡಿದ ಅವರು ಸ್ಮಾರ್ಟ್ಸಿಟಿ ಯೋಜನೆಯಡಿ ಆಯ್ಕೆಯಾಗಿರುವ ಮಣೆ ನಗರ ನಾಗರಿಕ ಕೇಂದ್ರೀತ ಮತ್ತು ಭವಿಷ್ಠದ ನಗರವಾಗಿ ರೂಮಗೊಳ್ಳಬೇಕು ಎಂದು ಹೇಳಿದರು ಸ್ಟಾರ್ಟ್ ಸಿಟಿ ಯೋಜನೆಯು ನಗರಗಳ ಸುಸ್ವಿರ ಸಮಗ್ರ ನಾಗರಿಕನ್ನೇಹಿ ಹಾಗೂ ಆರ್ಥಿಕ ಚಟುವಟಿಕೆಗಳ ಕೇಂದ್ರಗಳನ್ನಾಗಿ ಮಾಡುವ ಗುರಿ ಹೊಂದಿದೆ

ಬಿಹಾರದ ಖತಿಹಾರ್ ಜಿಲ್ಲಾ ವ್ಯಾಪ್ತಿಯ ಮುಜಾಫರ್ಮರ್ನಲ್ಲಿ ಸಾರ್ವಜನಿಕರನ್ನು ಬೆದರಿಸಿ ಪಣ ಸಂಗ್ರಹಿಸುತ್ತಿದ್ಲ ಆರೋಪದ ಮೇರೆಗೆ ಯುವಕನನ್ನು ಬಂಧಿಸಲಾಗಿದ್ಲು ಬಂಧಿತನನ್ನು ಉಮೇಶ್ ಕುಮಾರ್ ಯಾದವ್ ಅಲಿಯಾಸ್ ಅಭಿಮನ್ನು ಎಂದು ಗುರುತಿಸಲಾಗಿದೆ ಎಂದು ಎನ್ಐಎ ಮೂಲಗಳು ತಿಳಿಸಿವೆ

ಸ್ನೋಟ ಸಂಚು ಆರೋಪ ಸೇರಿದಂತೆ ನಕ್ಸಲ್ ಚಟುವಟಿಕೆ ಶಂಕೆಯ ಆಧಾರದ ಮೇಲೆ ಇದುವರೆಗೆ ಎನ್ಐಎ ನಾಲ್ಲು ಮಂದಿಯನ್ನು ಬಂಧಿಸಿದೆ

ಬೆಲ್ಲಿಯಂನ ಬ್ರುಸ್ಲೆಲ್ನಲ್ಲಿ ನಿನ್ನೆ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಭಾರತ ಮತ್ತು ಐರೋಪಿಯನ್ ಒಕ್ಕೂಟ ತಮ್ಮ ಮೌಲ್ಯ ಮತ್ತು ತತ್ವಗಳ ವಿಷಯದಲ್ಲಿ ಒಗ್ಗಟ್ಟಾಗಿದೆ ಎಂದು ಹೇಳಿದರು

ಪಲವು ಕ್ಷೇತ್ರಗಳಲ್ಲಿ ಎರಡೂ ಕಡೆಯವರು ಪರಸ್ತರ ಸಹಕಾರದಿಂದ ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಿಸಿದ್ದಾರೆ ಎಂದರು

ಭಾರತದ ನಿಯೋಗವನ್ನು ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ಡು ಮುನ್ನಡೆಸಲಿದ್ದಾರೆ ಎಂದು ಸಚಿವೆ ಸುಷ್ಮಾ ತಿಳಿಸಿದರು ಯುರೋಪ್ನ ನಾಲ್ಕು ರಾಷ್ಷಗಳ ಒಂದು ವಾರದ ಪ್ರವಾಸದಲ್ಲಿರುವ ಸುಷ್ನಾ ಸ್ವರಾಜ್ ನಾಲ್ಕನೇ ಮತ್ತು ಕೊನೆಯ ಹಂತದ ಭೇಟಿಗಾಗಿ ಬೆಲ್ಲಿಯಂಗೆ ಬುಧವಾರ ಆಗಮಿಸಿದ್ದಾರೆ

ಅವರೊಂದಿಗೆ ಉಕ್ಕು ಖಾತೆ ರಾಜ್ಯ ಸಚಿವ ವಿಷ್ಣು ದಿಯೋ ಸಾಯಿ ಮತ್ತು ಇಬ್ಬರು ಸಂಸದರ ನಿಯೋಗ ಜೊತೆಯಾಗಿದೆ ಕ್ಯೂಬಾ ಅಧ್ಯಕ್ಷರಾದ ಬೀಟ್ರಿಝ್ ಜಾನ್ಲನ್ ಅವರು ಸ್ಯಾಂಟಿಯಗೊದಲ್ಲಿ ರಾಮನಾಥ್ ಕೋವಿಂದ್ ಅವರನ್ನು ಬರಮಾಡಕೊಂಡರು ರಾಷ್ಷಪತಿಯವರು ಸಂತ ಇಫಿಜಿನಿಯಾ ಸಮಾಧಿಗೆ ಭೇಟಿ ನೀಡಿ ಅಲ್ಲಿ ಜೋಸ್ ಮಾರ್ಟಿ ಸ್ನಾರಕಕ್ಕೆ ಗೌರವ ಸಲ್ಲಿಸಿದರು

ರಾಷ್ಷಪತಿ ರಾಮನಾಥ್ ಕೋವಿಂದ್ ಫಿಡರಲ್ ಕ್ಯಾಸ್ಟೋ ಮತ್ತು ಇತರರ ಗಣ್ಯರ ಸ್ಮಾರಕಕ್ಕೂ ಗೌರವ ಸಲ್ಲಿಸಿದರು ಅಲ್ಲಿಂದ ಅವರು ಕ್ಷೂಬಾದ ರಾಜಧಾನಿ ಪವಾನಾಕ್ಷೆ ತೆರಳಿದರು

ಈ ಸಂಬಂಧ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿರುವ ಕೇಂದ್ರ ಮಾನವ ಸಂಪನ್ನೂಲ ಸಚಿವಾಲಯವು ಶಿಕ್ಷಣ ವಲಯದಲ್ಲಿ ಅನೇಕ ಹೊಸ ವಿಧಾನಗಳನ್ನು ಅಳವಡಿಸಲು ಸಚಿವಾಲಯದ ಸಿಬ್ಬಂದಿ ಶ್ರಮಿಸುತ್ತಿದ್ದು ಇದರ ಅಂಗವಾಗಿ ಮೊದಲಿಗೆ ಶಿಕ್ಷಕರ ಪ್ರಶಸ್ತಿ ಆಯ್ಕೆಯಿಂದಲೇ ಇದು ಆರಂಭವಾಗಲಿದೆ ಎಂದು ತಿಳಿಸಿದೆ ಸರ್ಕಾರಿ ಶಾಲೆಗಳ ಉಪಾಧ್ವಾಯರು ರಾಷ್ಷೀಯ ಶಿಕ್ಷಕ ಪ್ರಶಸ್ತಿಗೆ ತಮ್ನ ಅರ್ಜಿಗಳನ್ನು ನೇರವಾಗಿ ಮಾನವ ಸಂಪನ್ನೂಲ ಸಚಿವಾಲಯ ಅಭಿವ್ಯದ್ದಿಪಡಿಸಿರುವ ವೆಬ್ ಮೋರ್ಟಲ್ ಮೂಲಕ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸ ಬಯಸುವ ಶಿಕ್ಷಕರು ಶಿಕ್ಷಣ ವಲಯದಲ್ಲಿ ತಾವು ಹೇಗೆ ಇತರರಿಗಿಂತ ಭಿನ್ನವಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ ಎಂಬ ವಿವರದೊಂದಿಗೆ ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ತಮ್ಮ ಅನೇಕ ಯೋಜನೆಗಳನ್ನು ಅಕ್ಷರ ರೂಪದಲ್ಲಿ ದಾಖಲಿಸುವ ವ್ಯವಸ್ಥೆಯನ್ನು ಸಚಿವಾಲಯದ ವೆಬ್ ಮೋರ್ಟಲ್ನಲ್ಲಿ ಅಳವಡಿಸಲಾಗಿದೆ ಇದರಿಂದ ಅರ್ಷ ಶಿಕ್ಷಕರು ನೇರವಾಗಿ ತಮ್ನ ಕೊಡುಗೆಗಳ ವಿವರದ ಜತೆಗೆ ಶೈಕ್ಷಣಿಕ ಅಭಿವ್ಯದ್ಧಿಗೆ ಸಲಹೆ ಸೂಜನೆ ಅಭಿಪ್ರಾಯಗಳನ್ನು ದಾಖಲಿಸಬಹುದಾಗಿದೆ ರಾಷ್ಷೀಯ ಶಿಕ್ಷಕ ಪ್ರಶಸ್ತಿಗಾಗಿ ಬಂದ ಎಲ್ಲ ಅರ್ಜಿಗಳನ್ನು ಆಯ್ಲೆ ಸಮಿತಿಯು ಕೂಲಂಕಷವಾಗಿ ಪರಿಶೀಲಿಸಿ ಅರ್ಪರನ್ನು ಆಯ್ಲೆ ಮಾಡಲಿದೆ ಎಂದು ಮಾನವ ಸಂಪನ್ಮೂಲ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ

ಇದನ್ನು ಉಲ್ಲಂಘಿಸಿದರೆ ಕ್ರಮ ಕ್ಕೆಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ ಎಟಿಎಂಗಳಿಗೆ ಭದ್ರತೆ ಹೆಚ್ಚಿಸುವ ವಿಷಯದಲ್ಲಿ ನಿಧಾನಗತಿಯ ಪ್ರಗತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಆರ್ಬಿಐ ದೇಶದಲ್ಲಿ ಎಟಿಎಂ ವಂಚನೆಗಳು ಹೆಚ್ಚುಕ್ತಿರುವ ಹಿನ್ನೆಲೆಯಲ್ಲಿ ನಿರ್ದೇಶನದ ಜತೆಗೆ ಎಚ್ಚರಿಕೆಯನ್ನು ನೀಡಿದೆ ಆಗಸ್ಟ್ ವೇಳೆಗೆ ಎಲ್ಲ ಬ್ಯಾಂಕ್ಗಳು ತಮ್ನ ಎಟಿಎಂಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸಲು ಮತ್ತು ಎಟಿಎಂಗಳನ್ನು ಮೇಲ್ದರ್ಜೆಗೇರಿಸಲು ಮುಂದಿನ ವರ್ಷ ಜೂನ್ ವರೆಗೆ ಕಾಲಾವಕಾಶ ನೀಡಿದೆ

ಸಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಡೆನ್ಕಾರ್ಕ್ ಮತ್ತು ಆಸ್ಟೇಲಿಯಾ ತಂಡಗಳು ತಲಾ ಒಂದೊಂದು ಗಳಿಸುವ ಮೂಲಕ ಪಂದ್ಯ ಡ್ರಾ ನಲ್ಲಿ ಅಂತ್ಯಗೊಂಡಿತು